ಇಂದು ಮಧ್ಯಾಹ್ನ ನವದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಬಿಜೆಪಿಯ ಹಿರಿಯ ನಾಯಕ ಅರುಣ್ ಜೇಟ್ಲಿ ಅವರ ಅಂತ್ಯಸಂಸ್ಕಾರ

ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಬಿಡಬ್ಲ್ಲೂಎಫ್ ವಿಶ್ವ ಚಾಂಪಿಯನ್ ಶಿಪ್ ಫ್ವೆನಲ್ನಲ್ಲಿ ಭಾರತದ ಪಿ

ಸಿಂಧು ಜಪಾನ್ನ ನೊಜೊಮಿ ಒಕುಹಾರ ಮುಖಾಮುಖಿ

ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಅವರು ಪ್ಲಾಸ್ಟಿಕ್ಅನ್ನು ನಿರ್ಮೂಲನೆ ಮಾಡಲು ಸಾರ್ವಜನಿಕರು ಕೈಜೋಡಿಸಬೇಕು ಎಲ್ಲಾ ನಗರಪಾಲಿಕೆಗಳು ಜಿಲ್ಲಾಡಳಿತಗಳು ಗ್ರಾಮ ಪಂಚಾಯಿತಿಗಳು ಮತ್ತು ಇತರ ಪಾಲುದಾರ ಸಂಸ್ಥೆಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಲು ಮತ್ತು ಶೇಖರಿಸಿದಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲಾ ರೀತಿಯ ಪ್ಲಾಸ್ಟಿಕ್ ತ್ಯಾಜ್ಯಗಳ ಸಮರ್ಪಕ ವಿಲೇವಾರಿಗೆ ಕಾರ್ಪೊರೇಟ್ ವಲಯಗಳೂ ಕೂಡ ಸ್ನಯಂ ಪ್ರೇರಿತವಾಗಿ ಮುಂದೆ ಬರಬೇಕು ಎಂದು ಕರೆ ನೀಡಿದರು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಬಹುದು ಮತ್ತು ಇಂಧನವಾಗಿ ಪರಿವರ್ತಿಸಬಹುದು ಎಂದ ಅವರು ಮಹಾತ್ಮ ಗಾಂಧಿಯವರು ಕೇವಲ ಸೇವೆಗೆ ಮಾತ್ರ ಪ್ರೋತ್ಸಾಹ ನೀಡಿಲ್ಲ ಬದಲಾಗಿ ಆಂತರಿಕ ಸಂತೋಷಕ್ಕೂ ಆದ್ಯತೆ ನೀಡಿದ್ದಾರೆ ಎಂದರು ಸಂತೋಷ ಸೇವಾ ಪರಮೋ ಧರ್ಮ ಎಂಬ ಮನೋಭಾವದೊಂದಿಗೆ ಕೆಲಸ ಮಾಡಿದಾಗ ಅದು ಒಂದು ಸದ್ದುಣವಾದ ಸೇವೆಯಾಗುತ್ತದೆ ಆಳವಾದ ಆಂತರಿಕ ಸಂತೋಷ ಸ್ಲಂತಾ ಸುಖಾಯ ಎಂಬುದರ ಸಾರವು ಸೇವೆಯ ಉತ್ಪಾಹದಲ್ಲಿ ಅಂತರ್ಗತವಾಗಿದೆ ಎಂದು ಪ್ರಧಾನಿ ಅವರು ಬಣ್ಣಿಸಿದರು ಸೆಪ್ಲೆಂಬರ್ ತಿಂಗಳನ್ನು ದೇಶಾದ್ಯಂತ ಪೋಷಣ್ ಅಭಿಯಾನಕ್ಲೆ ಸಮರ್ಪಿಸಲಾಗಿದೆ ಆಹಾರದ ಮಹತ್ತವನ್ನು ಸಾರುವ ಸಂಸ್ಕೃತ ಶ್ಲೋಕವನ್ನು ಉಚ್ಚರಿಸಿದ ಅವರು ಸಮತೋಲನ ಮತ್ತು ಪೌಷ್ಣಿಕಾಂಶ ಆಹಾರ ಎಲ್ಲರಿಗೂ ಅಗತ್ಯ ವಿಶೇಷವಾಗಿ ಮಹಿಳೆಯರು ಮತ್ತು ನವಜಾತ ಶಿಶುಗಳಿಗೆ ಅತ್ಯಗತ್ಯ ಪೋಷಣ್ ಅಭಿಯಾನದಡಿ ಪೌಷ್ಣಿಕಾಂಶವನ್ನು ಆಧುನಿಕ ವೈಜ್ಞಾನಿಕ ವಿಧಾನಗಳ ಸಹಾಯದಿಂದ ಲಭ್ಯವಿರುವ ಪೌಷ್ಣಿಕಾಂಶವನ್ನು ಬ್ಬಹತ್ ಆಂದೋಲನವಾಗಿ ಪರಿವರ್ತಿಸಲು ಪ್ರಧಾನಮಂತ್ರಿ ಕರೆ ನೀದಿದರು ನಾಸಿಕ್ನಲ್ಲಿ ನಡೆದ ಮುಷ್ಪಿಯಲ್ಲಿ ಕಾಳು ಎಂಬ ಹೊಸ ಉಪಕ್ರಮಗಳು ಮತ್ತು ಹೊಸ ಅನ್ವೇಷಣೆಗಳನ್ನು ಪ್ರಸ್ತಾಪಿಸಿದ ಅವರು ಈಗ ಇದು ದೊದ್ದ ಚಳವಳಿಯಾಗಿ ಮಾರ್ಪಟ್ಲಿದೆ ಎಂದರು ಈ ಯೋಜನೆಯಡಿ ಅಂಗನವಾದಿ ಕಾರ್ಯಕರ್ತೆಯರು ಜನರಿಂದ ಸುಗ್ಗಿಯ ಕಾಲದಲ್ಲಿ ಒಂದು ಮುಷ್ಲಿ ಕಾಳು ಪಡೆದುಕೊಳ್ಳುತ್ತಾರೆ ಅದನ್ನು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಬಿಸಿಯೂಟ ತಯಾರಿಸಲು ಬಳಸುತ್ತಾರೆ ಎಂದು ಹೇಳಿದ್ದಾರೆ

ಇದೊಂದು ಅತ್ಯುತ್ತಮ ಮಾದರಿಯಾಗಿದ್ದು ಯಾರು ಬೇಕಾದರು ಇದನ್ನು ಅಳವದಿಸಿಕೊಳ್ಳಬಹುದಾಗಿದೆ ಎಂದರು ಮುಂದಿನ ಗುರುವಾರ ರಾಷ್ತೀಯ ಕ್ರೀಡಾ ದಿನದ ಸಂದರ್ಭದಲ್ಲಿ ದೇಶಾದ್ಯಂತ ಫಿಟ್ ಇಂಡಿಯಾ ಚಳವಳಿ ಆರಂಭಿಸಲಾಗುವುದು ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿರಬೇಕು ಡಿಸ್ನವರಿ ಚಾನೆಲ್ನಲ್ಲಿ ತೋರಿಸಿದಂತಹ ಮ್ಯಾನ್ ವರ್ಸಸ್ ವೈಲ್ಡ್ ಎಪಿಸೋಡ್ನ ನಂತರ ಜನರು ವನ್ಯಜೀವಿ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡಲು ಆರಂಭಿಸಿದ್ದಾರೆ ಈ ಕಾರ್ಯಕ್ರಮ ಭಾರತದ ಸಂಸ್ನಾ ರದಲ್ಲಿ ಪ್ರಕ್ಷತಿಯ ಸಂವೇದನೆಯನ್ನು ಜಗತ್ತಿಗೆ ತೋರಿಸಿಕೊಡಲಿದೆ ಎಂಬ ಪೂರ್ಣ ವಿಶ್ಲಾಸವಿದೆ ಎಂದರು

ನವಭಾರತ ಗುರಿಯನ್ನು ಬೇಗನೆ ತಲುಪಲು ಪ್ರಯತ್ತಿಸುತ್ತಿದ್ದೇವೆ ಎಂದರು

ಭಾರತದಲ್ಲಿ ಮುಂಗಾರು ಋತುಮಾನ ಹಾಗೂ ಹಬ್ಬಗಳ ಆಚರಣೆ ಸಂಭ್ರಮ ಮನೆ ಮಾದಿದೆ ನಿನ್ನೆ ಕೃಷ್ಣ ಜನ್ಮಾಷ್ವಮಿಯನ್ನು ಆಚರಿಸಲಾಗಿದ್ದು ಹೊಸ ಸ್ಪೂರ್ತಿ ಮತ್ತು ಶಕ್ತಿಯನ್ನು ತಂದಿದೆ ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಮತ್ತು ಮೋಹನ ಅಥವಾ ಭಗವಾನ್ ಶ್ರೀಕೃಷ್ಣನ ಜೀವನದ ನಡುವೆ ಇರುವ ಸಮಾನ ಅಂತರಗಳನ್ನು ಪ್ರಧಾನಮಂತ್ರಿ ವಿವರಿಸಿದರು

ಶೃಂಗಸಭೆಯ ನೇಪಥ್ಯದಲ್ಲಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇದಕ್ಕೂ ಮುನ್ನ ಅವರು ನಿನ್ನೆ ಬಹರ್ೈನ್ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರೊಂದಿಗೆ ಮನಾಮದಲ್ಲಿ ವಿವಿಧ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಉಭಯ ನಾಯಕರು ಭಾರತ ಮತ್ತು ಬಹರ್್ವೆನ್ ನಡುವಿನ ಸ್ನೇಹವನ್ನು ಮತ್ತಷ್ನು ಬಲಪಡಿಸುವ ಬಗ್ಗೆಯೂ ಮಾತುಕತೆ ನಡೆಸಲಾಗಿದೆ ಬಹರೈನ್ ಪ್ರಧಾನಿ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಸಂಸ್ಕೃತಿ ಬಾಹ್ಯಾಕಾಶ ಸೌರ ಇಂಧನ ರುಪೆ ಕಾರ್ಡ್ ಮತ್ತಿತರ ವಲಯಗಳಲ್ಲಿ ಉಭಯ ದೇಶಗಳ ನಡುವೆ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಪ್ರಧಾನಮಂತ್ರಿ ಮೋದಿ ಅವರನ್ನು ರಿನ್ವೆಸೆನ್ಸ್ ಆಫ್ ದಿ ಕಿಂಗ್ ಹಮದ್ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಬಗ್ಗೆ ಟ್ವಿಟ್ ಮಾಡಿರುವ ಪ್ರಧಾನಿ ಈ ಗೌರವವು ಬಹರೈನ್ ಜೊತೆ ಭಾರತದ ಬಲವಾದ ಸ್ವೇಹವನ್ನು ಗುರುತಿಸುತ್ತದೆ ಎಂದು ಹೇಳಿದರು ಮೋದಿ ಅವರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು ಬಹ್ರೇನ್ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಪ್ರಧಾನಿ ಮೋದಿ ಅವರು ನಿನ್ನೆ ನಿಧನರಾದ ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ ಗೌರವ ಸಲ್ಲಿಸಿದರು

ನಿನ್ನೆ ನಿಧನರಾದ ಕೇಂದ್ರದ ಮಾಜಿ ಹಣಕಾಸು ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಅರುಣ್ ಜೇಟ್ಲಿ ಅವರ ಪಾರ್ಥಿವ ಶರೀರದ ಅಂತ್ಯಸಂಸ್ಕಾರ ಇಂದು ದೆಹಲಿಯ ನಿಗಮ್ಬೋಧ್ ಫಾಟ್ನಲ್ಲಿ ನಡೆಯಲಿದೆ ಇಂದು ಬೆಳಗ್ಗೆ ಬಿಜೆಪಿ ಕೇಂದ್ರ ಕಚೇರಿಗೆ ಅವರ ಪಾರ್ಥಿವ ಶರೀರವನ್ನು ತರಲಾಗಿದ್ದು ಅಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಂತಿಮ ಗೌರವ ಸಲ್ಲಿಸುತ್ತಿದ್ದಾರೆ

ಅರುಣ್ ಜೇಟ್ಲಿ ಅವರು ನಿನ್ನೆ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು

ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ಯ ನಾಯ್ಗು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳ ಮುಖಂಡರು ಅರುಣ್ ಜೇಟ್ಲಿ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಪಡೆದರು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಮುಖ್ಯಸ್ಥ ದಿಲ್ಬಾಗ್ ಸಿಂಗ್ ಮತ್ತು ಬಿಎಸ್ಎಫ್ ಮಹಾನಿರ್ದೇಶಕ ರಜನಿಕಾಂತ್ ಮಿಶ್ರಾ ನಿನ್ನೆ ದಕ್ಷಿಣ ಕಾಶ್ಟೀರಕ್ಕೆ ಭೇಟಿ ನೀಡಿ ಅಲ್ಲಿನ ಭದ್ರತಾ ಪರಿಸ್ಡಿತಿಯನ್ನು ಅವಲೋಕಿಸಿದರು ಭದ್ರತಾ ಪರಿಸ್ಡಿತಿಯ ಮೊದಲ ಅವಲೋಕನದ ನಂತರ ಅವರು ಈ ಪ್ರದೇಶದ ಶಾಂತಿ ಪರಿಸ್ಥಿತಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು ಪರಿಸ್ಥಿತಿಯನ್ನು ನಿಭಾಯಿಸುತ್ತಿರುವ ಪೊಲೀಸರು ಮತ್ತು ಎಲ್ಲಾ ಭದ್ರತಾ ಸಿಬ್ಬಂದಿಗಳ ಸಾಮೂಹಿಕ ಪ್ರಯತ್ನವನ್ನು ಅವರು ಶ್ಲಾಘಿಸಿದರು ಇದೇ ವೇಳೆ ಭಯೋತ್ಪಾದನೆ ವಿರುದ್ದದ ಹೋರಾಟವನ್ನು ಮುಂದುವರೆಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು ಉನ್ನತ ಮಟ್ಟದ ಉಭಯ ನಾಯಕರು ಅನಂತ್ನಾಗ್ನಲ್ಲಿ ನಡೆದ ಉನ್ನತ ಮಟ್ಟದ ಭದ್ರತಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಅಲ್ಲಿ ಅವರಿಗೆ ಈ ಪ್ರದೇಶದ ಭದ್ರತಾ ಸನ್ನಿವೇಶದ ಬಗ್ಗೆ ತಿಳಿಸಲಾಯಿತು

ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಕಾಶ್ ನೇತ್ಪತ್ವದ ಏಳು ಸದಸ್ಯರ ಕೇಂದ್ರ ತಂಡವು ನಿನ್ನೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾದಿತು ಹಾನಿಯನ್ನು ಅಂದಾಜು ಮಾಡಲು ತಂಡವು ಇಂದು ಬೆಳಗಾವಿಯ ಪ್ರವಾಹ ಪೀದಿತ ಪ್ರದೇಶಗಳಿಗೆ ಹೋಗಲಿದೆ ಮಂಗಳವಾರದವರೆಗೂ ಈ ತಂಡ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ನೀಡಲಿದೆ

ಇನ್ನಿತರ ಕೋಚ್ಗಳಲ್ಲಿಯೂ ಸಹ ಈ ಶೌಚಾಲಯಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯ ಕ್ಷಿಪ್ರವಾಗಿ ನಡೆಯುತ್ತಿದೆ ಎಂದು ಟ್ಸಿಟರ್ನಲ್ಲಿ ಸಚಿವಾಲಯ ಈ ವಿಷಯ ತಿಳಿಸಿದೆ

ಸಿಂಧು ಅವರು ಜಪಾನಿನ ನೊಜೊಮಿ ಓಕುಹರಾ ಅವರನ್ನು ಎದುರಿಸಲಿದ್ದಾರೆ ಭಾರತದ ಭರವಸೆಯ ಆಣಗಾರ್ತಿ ಪಿ

ಸಿಂಧು ಸತತ ಮೂರನೇ ಬಾರಿಗೆ ಫೈನಲ್ ಪ್ರವೇಶಿಸಿದ್ದಾರೆ